ರಾಷ್ವೀಯ ಗ್ರಾಮೀಣ ನೈರ್ಮಲ್ಯ ಸರ್ವೇಕ್ಷಣೆ ಆರಂಭಕ್ಷೆ ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯದಿಂದ ಸಕಲ ಸಿದ್ದತೆ

ರಾಷ್ಷೀಯ ಪೌರತ್ವ ನೋಂದಣಿ ಮಾಜಿ ಪ್ರಧಾನಿ ರಾಜೀವ್ಗಾಂಧಿ ಸಹಿ ಹಾಕಿದ್ದ ಅಸ್ವಾಂ ಒಪ್ಪಂದದ ಆತ್ಮವೆಂದು ಸಂಸದೀಯ ಸಚಿವ ಅನಂತಕುಮಾರ್ ಬಣ್ಣನೆ

ಚೀನಾದಲ್ಲಿ ನಡೆದಿರುವ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ ಷಿಪ್ನಲ್ಲಿ ಕಿಡಾಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಮುನ್ನಡೆ

ಆರ್ಬಿಐ ಗೌವರ್ನರ್ ಊರ್ಜಿತ್ ಪಟೇಲ್ ನೇತೃತ್ವದಲ್ಲಿ ಹಣಕಾಸು ನೀತಿ ನಿರೂಪಣೆ ಸಮಿತಿ ಕಳೆದ ಸೋಮವಾರದಿಂದ ಮೂರು ದಿನಗಳ ಕಾಲ ಮುಂಬೈನಲ್ಲಿ ಸಭೆ ನಡೆಸಿ ಈ ನೀತಿಯನ್ನು ಸಿದ್ಲಪಡಿಸುತ್ತಿದೆ

ಸಂಸತ್ ಹೊರಗೆ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಒಳನುಸುಳುಕೋರರನ್ನು ದೇಶದಿಂದ ಹೊರಗಟ್ಲುವುದು ರಾಷ್ಷೀಯ ಪೌರತ್ವ ನೋಂದಣಿ ಉದ್ದೇಶವಾಗಿದೆ ಎಂದರು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇಡೀ ಪ್ರಕ್ರಿಯೆಗೆ ವಿರೋಧಿಸುತ್ತಿರುವುದನ್ನು ಟೀಕಿಸಿದ ಅವರು ವಿಷಯ ಕುರಿತಂತೆ ಬೇಜವಾಬ್ಲಾರಿ ಹೇಳಿಕೆಗಳನ್ನು ನೀಡಬಾರದು ಎಂದರು ದೇಶದ ನಾಗರಿಕರ ಪರವೋ ಅಥವಾ ನುಸುಳುಕೋರರ ಪರವಾಗಿದ್ದಾರೋ ಎಂಬುದನ್ನು ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ಪಕ್ಷಗಳು ಸ್ವಷ್ಷಪಡಿಸಬೇಕು ಎಂದು ಅನಂತಕುಮಾರ್ ಒತ್ತಾಯಿಸಿದರು ರಾಷೀಯ ಪೌರತ್ನ ನೋಂದಣಿ ವಿಷಯ ಕುರಿತಂತೆ ರಾಜ್ಯಸಭೆಯಲ್ಲಿಂದು ಪ್ರತಿಪಕ್ಷಗಳು ಗದ್ದಲ ಉಂಟು ಮಾಡಿದ್ದರಿಂದ ಕಲಾಪವನ್ನು ಮಧ್ಯಾಷ್ಟಕ್ಕೆ ಮುಂದೂಡಲಾಯಿತು

ಅಮಿತ್ ಷಾ ಅವರು ಅಗೌರವದ ಮಾತಾಡಿದ್ದಾರೆಯೇ ಎಂದು ತಿಳಿಯಲು ಸದನದ ದಾಖಲೆಗಳನ್ನು ಪರಿತೀಲಿಸಲಾಗುವುದು ಸದಸ್ಯರು ಕಲಾಪ ನಡೆಯುವುದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ನಂತರ ರಾಷ್ಟೀಯ ಪೌರತ್ವ ನೋಂದಣಿ ವಿಷಯ ಕುರಿತಂತೆ ಮಾತನಾಡಲು ಅಮಿತ್ ಷಾ ಅವರಿಗೆ ಸಭಾಪತಿ ಅವಕಾಶ ಮಾಡಿಕೊಟ್ಲರು

ನಿನ್ನೆ ಸಿವ್ಸಾಗಾರ್ ಜಿಲ್ಲೆಯಲ್ಲಿ ರಾಷ್ಷೀಯ ವಿಪತ್ತು ನಿರ್ವಹಣಾ ಪಡೆಯ ಸಿಬ್ಲಂದಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಚರಣೆಗಳನ್ನು ಆರಂಭಿಸಿದರು ರಾಜ್ಯದ ಹಲವಾರು ನದಿಗಳು ಅಪಾಯದ ಮಟ್ಟ ಮೀರಿ ಪರಿಯುತ್ತಿವೆ

ಕರ್ನಾಟಕದ ದಕ್ಷಿಣ ಜಿಲ್ಲೆಗಳು ಕೇರಳ ಉತ್ತರಪ್ರದೇಶ ಉತ್ತರಾಖಂಡ್ ಬಿಹಾರ ಅಸ್ಲಾಂ ಮತ್ತು ಮೇಫಾಲಯ ಹೊರತು ಪಡಿಸಿದಂತೆ ಉಳಿದೆಲ್ಲ ಈಶಾನ್ಯ ರಾಜ್ಯಗಳು ಮತ್ತು ಮಧ್ಯಪ್ರದೇಶದ ಪೂರ್ವ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ದೇಶದ ರಾಜಧಾನಿ ದೆಹಲಿಯಲ್ಲಿ ತಾಪಮಾನ ಗಣನೀಯವಾಗಿ ಇಳಿಕೆಯಾಗಿದ್ದು

ರಾಷ್ಟ ರಾಜಧಾನಿಯ ಬಹುತೇಕ ಶ್ರದೇಶದಲ್ಲೂ ಪಗುರ ಮಳೆ ನಿರೀಕ್ಷಿತ ಎಂದು ಮುನ್ನೂಚನೆ ನೀಡಲಾಗಿದೆ

ಗಾಯಗೊಂಡವರ ಸ್ಥಿತಿ ಗಂಭೀರವಾಗಿದೆ ಎಂದು ಮೂಲಗಳು ತಿಳಿಸಿವೆ

ತಮಿಳುನಾಡಿನ ಈ ಮೀನುಗಾರರು ಶುಕ್ರವಾರದಿಂದ ವಿವಿಧ ತಂಡಗಳಲ್ಲಿ ಚೆನ್ನೈ ತಲುಪಲಿದ್ದಾರೆ ಎಂದು ಸಚಿವರು ಟ್ಟೀಟ್ ಮಾಡಿದ್ದಾರೆ ಮೀನುಗಾರರು ಬಿಡುಗಡೆಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಇರಾನ್ನಲ್ಲಿನ ಭಾರತೀಯ ರಾಯಭಾರಿ ಮತ್ತು ಬಂದರ್ ಅಬ್ಬಾಸ್ನಲ್ಲಿ ಕಾನ್ಸುಲೇಟ್ ಕಾರ್ಯವನ್ನು ಸುಷ್ಕಾ ಸ್ವರಾಜ್ ಶ್ಲಾಘಿಸಿದ್ದಾರೆ ನಾಗರಿಕರು ತಮ್ಮ ಆಧಾರ್ ಸಂಖ್ಯೆಯನ್ನು ಅಂತರ್ಜಾಲ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಬಾರದು ಎಂದು ವಿಶಿಷ್ಣ ಗುರುತು ಚೀಟಿ ಪ್ರಾಧಿಕಾರ ಸಲಹೆ ನೀಡಿದೆ ಕೆಲವು ನಾಗರಿಕರು ಜಾಲತಾಣಗಳಲ್ಲಿ ತಮ್ನ ಆಧಾರ್ ಸಂಖ್ಯೆ ಪ್ರದರ್ತಿಸಿರುವ ಬಗ್ಗೆ ವರದಿಗಳು ಬಂದ ಹಿನ್ನೆಲೆಯಲ್ಲಿ ಪ್ರಾಧಿಕಾರ ಈ ಸೂಚನೆ ನೀಡಿದೆ ವಿವಿಧ ಸರ್ಕಾರಿ ಸೇವೆ ಮತ್ತು ಸೌಲಭ್ಞ ಪಡೆಯಲು ಅಗತ್ಯವಾದ ಆಧಾರ್ ಸಂಖ್ಯೆಯನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವುದು ಸರಿಯಲ್ಲ ಎಂದು ಪ್ರಾಧಿಕಾರ ತಿಳಿಸಿದೆ ಜಮ್ಮು ಮತ್ತು ಕಾಶ್ಮೀರದ ರಾಜೌರಿ ಜಿಲ್ಲೆಯ ನೌಶೆರಾ ವಲಯದ ಗಡಿ ಭಾಗದ ಬಳಿ ಪಾಕಿಸ್ತಾನ ಸೇನಾ ಪಡೆಗಳ ಕದನ ವಿರಾಮ ಉಲ್ಲಂಘನೆಯಿಂದ ಓರ್ವ ಭಾರತೀಯ ಯೋಧ ಗಾಯಗೊಂಡಿದ್ಲಾರೆ ಪಾಕ್ ಆಕ್ರಮಿತ ಕಾಶ್ನೀರ ಪಿಒಕೆ ಭಾಗದಿಂದ ನಡೆದ ಸ್ಟೈಪರ್ ದಾಳಿಯಲ್ಲಿ ಯೋಧ ಗಾಯಗೊಂಡಿದ್ದು ಇವರನ್ನು ಸೇನಾ ಆಸ್ತತ್ರೆಗೆ ದಾಖಲು ಮಾಡಲಾಗಿದೆ

ಪ್ರಣಯ್ ಬಿ

ಮರುಷರ ಡಬಲ್ಸ್ನಲ್ಲಿ ಚಿರಾಗ್ ಶೆಟ್ಟಿ ಮತ್ತು ಎಸ್

ಆತಿಥೇಯ ಇಂಗ್ಲೆಂಡ್ ಪಾಲಿಗೆ ಎಜ್ಬಾಸ್ಸನ್ನಲ್ಲಿ ನಡೆಯುತ್ತಿರುವ ಪಂದ್ಲ ಐತಿಹಾಸಕ ಸಾವಿರದ ಟೆಸ್ಟ್ ಪಂದ್ಲವಾಗಿದ್ದು ಐಸಿಸಿ ಟೆಸ್ಟ್ ರ್ಖಾಂಕಿಂಗ್ ಪಟ್ಟಿಯಲ್ಲಿ ನಂಬರ್ ಒನ್ ಸ್ವಾನದಲ್ಲಿರುವ ಭಾರತದ ವಿರುದ್ದ ಜಯಿಸುವ ತವಕದಲ್ಲಿದೆ ಲಂಡನ್ನಲ್ಲಿ ನಡೆಯುತ್ತಿರುವ ಮಹಿಳೆಯರ ವಿಶ್ವಕಪ್ ಹಾಕಿ ಪಂದ್ಯಾವಳಿಯಲ್ಲಿ ಭಾರತ ಕ್ವಾರ್ಟರ್ ಫೈನಲ್ ಪಂತ ತಲುಪಿದೆ

ಇದಕ್ಕೂ ಮುನ್ನ ಬಿ ಗುಂಪಿನ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಅಮೆರಿಕಾ ವಿರುದ್ದ ಡ್ರಾ ಸಾಧಿಸಿದ್ದ ಭಾರತ ನಾಕೌಟ್ ಹಂತ ತಲುಪಲು ನಿನ್ನೆಯ ಪಂದ್ಯ ನಿರ್ಣಾಯಕವಾಗಿತ್ತು